ಗೃಹ ಸಚಿವ ರಾಜನಾಥ್ಸಿಂಗ್ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಡೆದ ಉನ್ನತಮಟ್ಟದ ಭದ್ರತಾ ಸಮಿತಿ ಸಭೆ

ದಾಳಿ ಕ್ರಮವನ್ನು ಕೊಂಡಾಡಿದ ಪ್ರತಿಪಕ್ಷಗಳು

ತನ್ನ ದೇಶದಿಂದ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ವಾದಕ ಗುಂಪುಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲು ಪಾಕಿಸ್ತಾನಕ್ಕೆ ಅಮೆರಿಕ ಸ್ಪಷ್ಟ ಸೂಚನೆ

ನವದೆಹಲಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತ ನಿನ್ನೆ ನಡೆಸಿದ ವೈಮಾನಿಕ ದಾಳಿಗಳಿಗೆ ಪ್ರತಿಯಾಗಿ ಪಾಕಿಸ್ತಾನ ಇಂದು ಬೆಳಗ್ಗೆ ತನ್ನ ವಾಯುಪಡೆ ಮೂಲಕ ದಾಳಿಗೆ ಮುಂದಾಯಿತು ಭಾರತೀಯ ಪಡೆಗಳ ಗರಿಷ್ಟ ಸನ್ನದ್ದತೆಯ ಸ್ವಿತಿ ಹಾಗೂ ಎಚ್ಲರಿಕೆಯಿಂದಾಗಿ ನೆರೆದೇಶದ ಪ್ರಯತ್ನವನ್ನು ಯಶಸ್ವಿಯಾಗಿ ವಿಫಲಗೊಳಿಸಲಾಯಿತು ಎಂದು ಹೇಳಿದ್ದಾರೆ ವಿಮಾನ ಆಕಾಶದಿಂದ ಪಾಕಿಸ್ತಾನದ ನೆಲಕ್ಕೆ ಅಪ್ಪಳಿಸುತ್ತಿರುವ ದ್ವತ್ಗಳನ್ನು ನೋಡಬಹುದಾಗಿದೆ

ವಿಮಾನದ ಪೈಲೆಟ್ ಕಾಣೆಯಾಗಿದ್ದಾರೆ ಎಂದು ವಕ್ತಾರರು ತಿಳಿಸಿದರು ಪೈಲೆಟ್ ತಮ್ನ ವಶದಲ್ಲಿದ್ದಾರೆಂದು ಪಾಕಿಸ್ತಾನ ಹೇಳಿಕೊಂಡಿದೆ

ಈ ನಡುವೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಂಜೆ ಪಾಕಿಸ್ತಾನ ಹಂಗಾಮಿ ಹೈಕಮೀಷನರ್ ಸೈಯದ್ ಹೈದರ್ ಪಾ ಅವರನ್ನು ತನ್ನ ಕಚೇರಿಗೆ ಬರುವಂತೆ ಸಮನ್ನ್ ಹೊರಡಿಸಿದೆ

ಈ ಸಭೆಯಲ್ಲಿ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವೆಲ್ ರಾ ಮುಖ್ಯಸ್ಥರು ಗುಪ್ತದಳದ ಮುಖ್ಯಸ್ಥರು ಗೃಹ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ನಿನ್ನೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ನಡೆಸಿದ ವಾಯುದಾಳಿ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ

ಪುಲ್ವಾಮಾ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿರುವ ಈ ಪಕ್ಷಗಳು ಹುತಾತ್ತ ಸಿಆರ್ಪಿಎಫ್ ಯೋಧರಿಗೆ ತ್ರದ್ದಾಂಜಲಿ ಸಲ್ಲಿಸಿ ಭಯೋತ್ಪಾದನೆ ಹಾವಳಿಯನ್ನು ಹತ್ತಿಕ್ಕಲು ಸಶಸ್ತ ಪಡೆಗಳಿಗೆ ಬೆಂಬಲ ವ್ಯಕ್ತಪಡಿಸಿವೆ ಆದರೆ ಆಡಳಿತಾರೂಢ ಪಕ್ಷ ಸಶಸ್ತ ಪಡೆಗಳ ತ್ವಾಗ ಬಲಿದಾನವನ್ನು ರಾಜಕೀಕರಣಗೊಳಿಸುತ್ತಿದೆ ಎಂದು ಆರೋಪಿಸಿವೆ ಈ ಹಿಂದಿನಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ಪ್ರಧಾನಿ ನರೇಂದ್ರಮೋದಿ ಸರ್ವಪಕ್ಷಗಳ ಸಭೆ ಕರೆಯದಿರುವುದನ್ನು ಅವರು ಪ್ರಕ್ನಿಸಿದ್ದಾರೆ ಜಂಟ ಹೇಳಿಕೆಯನ್ನು ಓದಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಪಾಕಿಸ್ತಾನ ನಡೆಸಿರುವ ದುಸ್ಲಾಹಸವನ್ನು ಸಭೆ ಖಂಡಿಸಿದ್ದು ಕಾಣೆಯಾಗಿರುವ ಭಾರತೀಯ ಪೈಲೆಟ್ನ ಸುರಕ್ಷತೆ ಕುರಿತಂತೆ ಅವರು ಕಳವಳ ವ್ಹಕ್ತಪಡಿಸಿದ್ದಾರೆ

ಮನಮೋಹನ್ಸಿಂಗ್ ಯುಪಿಎ ಅಧ್ಯಕ್ಷೆ ಸೋನಿಯಾಗಾಂಧಿ ತೃಣಮೂಲ ಕಾಂಗ್ರೆಸ್ ಮುಖ್ಯಕ್ಷೆ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಆಂಧಪ್ರದೇಶ ಮುಖ್ಯಮಂತ್ರಿ ಜಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ದ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು

ಅಲ್ಲದೆ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆ ಮೇಲೆ ಭಾರತ ದಾಳಿ ನಡೆಸಿದ ನಂತರ ಪರಿಸ್ಟಿತಿ ವಿಷಮಿಸದಂತೆ ನೋಡಿಕೊಳ್ಳಲು ಅಮೆರಿಕ ಪಾಕಿಸ್ತಾನಕ್ಕೆ ಸೂಚಿಸಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ಸದ್ ಖುರೇಷಿ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ ಅಮೆರಿಕದ ಗೃಹ ಕಾರ್ಯದರ್ಶಿ ಮ್ನೆಕ್ ಪಾಂಪೆ ಸೇನಾ ಕ್ರಮಗಳನ್ನು ಕ್ಕೆಗೊಳ್ಲದಂತೆ ಸೂಚಿಸಿದ್ದಾರೆ ಭಾರತದ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಅವರೊಂದಿಗೆ ಪ್ರತ್ಯೇಕವಾಗಿ ದೂರವಾಣಿ ಸಂಭಾಷಣೆ ನಡೆಸಿದ ಮೈಕ್ ಪಾಂಪೆ ಆ ಭಾಗದಲ್ಲಿ ಶಾಂತಿ ಹಾಗೂ ಸುರಕ್ಷತೆಯನ್ನು ಕಾಪಾಡುವ ದೃಷ್ಷಿಯಲ್ಲಿ ಭಾರತ ಹಾಗೂ ಅಮೆರಿಕ ನಡುವೆ ಆಪ್ತ ಭದ್ರತಾ ಸಹಭಾಗಿತ್ವ ಇರುವುದಾಗಿ ಸ್ಪಷ್ಪಪಡಿಸಿದ್ದಾರೆ

ಆತ್ಪರಕ್ಷಣೆಗಾಗಿ ಭಾರತದ ಹಕ್ಕು ಪ್ರತಿಪಾದಿಸುವ ಸಂಬಂಧ ಅಮೆರಿಕ ಬೆಂಬಲ ನೀಡುವುದಾಗಿ ಕಳೆದವಾರ ಅಮೆರಿಕ ರಾಷ್ಷೀಯ ಭದ್ರತಾ ಸಲಹೆಗಾರ ಜಾನ್ ಬೊಲ್ಟನ್ ಅವರು ಭಾರತದ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರಿಗೆ ಭರವಸೆ ನೀಡಿದ್ದರು ನಾಗರಿಕ ವಿಮಾನಗಳ ಸಂಚಾರ ಸ್ಥಗಿತಗೊಳಿಸಲಾಗಿದ್ದ ಕೆಲ ವಿಮಾನ ನಿಲ್ಲಾಣಗಳಲ್ಲಿ ಸಂಚಾರ ಪುನಾರಂಭಗೊಂಡಿದೆ ಎಂದು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಮಾಹಿತಿ ನೀಡಿದೆ ಇಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಶ್ರೀನಗರ ಜಮ್ನು ಲೇಹ್ ಪಠಾಣ್ ಕೋಟ್ ಅಮೃತ್ಸರ್ ಗಗ್ಗಲ್ ಹಾಗೂ ಬುಂತರ್ನಲ್ಲಿ ನಾಗರಿಕ ವಿಮಾನಗಳ ಸಂಚಾರವನ್ನು ಸ್ವಗಿತಗೊಳಿಸಲಾಗಿತ್ತು ಭಾರತೀಯ ವಾಯುಪಡೆ ಜೈಪ್ ಇ ಮೊಹಮ್ನದ್ ಭಯೋತ್ವಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿದ ನಂತರ ಉಂಟಾದ ಪರಿಸ್ತಿತಿ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿತ್ತು

ಇಂದಿನ ಯುವಕರು ಬಹು ಸವಾಲುಗಳನ್ನು ಎದುರಿಸಲು ಸಂಪೂರ್ಣ ಶಕ್ತಿಯಿಂದ ಸಜ್ಲಾಗಿದ್ದಾರೆ ಎಂದು ಮೋದಿ ಹೇಳಿದರು

ಸಮಾಜದ ಉನ್ನತಿಗಾಗಿ ಅತ್ಯುತ್ತಮ ಸಂವಹನ ಕೌಶಲಗಳನ್ನು ದೇಶದ ಯುವಕರು ಹೆಚ್ಚಿಸಿಕೊಳ್ಳಬೇಕು ವಿವಿಧ ವಿಚಾರಗಳ ಕುರಿತಂತೆ ಚರ್ಚೆ ಮಾಡಬೇಕು ಎಂದು ಹೇಳಿದರು ಉತ್ತಮ ಸಂಭಾಷಣೆಯ ಪ್ರಕ್ರಿಯೆಗೆ ರಾಷ್ಷೀಯ ಯುವ ಸಂಸತ್ ಉತ್ಲವ ಒಂದು ಉತ್ತಮ ವೇದಿಕೆಯಾಗಿದೆ ಎಂದರು

ಆ ಬಗ್ಗೆ ಬೇಸರವಿದೆ ಎಂದು ಹೇಳಿದರು ಕ್ರೀಡೆ ಹಾಗೂ ಯುವಜನ ಸೇವೆ ಸಚಿವ ಕರ್ನಲ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಮಾತನಾಡಿ ಅಂತಾರಾಷ್ಷೀಯ ಪಂದ್ಲಾವಳಿಗೆ ಭಾರತದ ಕ್ರೀಡಾಪಟುಗಳನ್ನು ಸಜ್ಜುಗೊಳಿಸಲು ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳದರು

ಇಬ್ಬರು ಜೈಷ್ ಇ ಮೊಹಮ್ಸದ್ ಭಯೋತ್ಪಾದಕರ ಮನೆಗಳು ಹಾಗೂ ಭಯೋತ್ಪಾದಕ ದಾಳಿಯ ಪ್ರಮುಖ ಆರೋಪಿಗಳಾದ ಮುದಸರ್ ಅಹಮ್ನದ್ ಹಾಗೂ ಸಜ್ಲಾನ್ ಭಟ್ ಅವರ ನಿವಾಸಗಳು ಸೇರಿದಂತೆ ಹಲವು ಕಡೆ ಶೋಧನೆ ನಡೆಸಲಾಯಿತು ಟ್ರಾಲ್ ಅವಂತಿಪೋರಾ ಹಾಗೂ ಪುಲ್ನಾಮಾದಲ್ಲಿ ಜೈಪ್ ಇ ಮೊಹಮ್ನದ್ ಸಂಘಟನೆಯ ಸ್ಕ್ರಿಯ ಕಾರ್ಯಕರ್ತರ ಮನೆಗಳ ಮೇಲೂ ಶೋಧನೆ ನಡೆಸಲಾಯಿತು ಎಂದು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಗುಪ್ತ ಬರಹಗಳನ್ನು ಒಳಗೊಂಡ ಡೈರಿ ಸೇರಿದಂತೆ ಆಕ್ಷೇಪಾರ್ಹ ಮಾಹಿತಿಗಳನ್ನು ತನಿಖಾ ಸಂಸ್ಥೆ ವಶಪಡಿಸಿಕೊಂಡಿದೆ ದಕ್ಷಿಣ ಕಾಶ್ನೀರದ ಮೂರು ಪ್ರತ್ನೇಕತಾವಾದಿ ನಾಯಕರ ಮನೆಗಳ ಮೇಲೂ ಶೋಧನೆ ನಡೆಸಲಾಯಿತು

ಭಾರತ ಕೂಡ ಈ ರೀತಿಯ ದಾಳಿ ನಡೆಸಬಹುದಾಗಿದೆ ಎಂದು ಸಲಹೆ ನೀಡಿದ್ದಾರೆ ಅಬೋಟಾಬಾದ್ನಲ್ಲಿ ಅಮೆರಿಕ ನಡೆಸಿದ ಕಾರ್ಯಾಚರಣೆಯನ್ನು ಶ್ರಸ್ತಾಪಿಸಿದ ಅರುಣ್ ಜೇಟ್ಲ ಈ ಕಾರ್ಯಾಚರಣೆಯನ್ನು ಕೇವಲ ಕಲ್ಪಿಸಿಕೊಳ್ಳುವ ಜೊತೆಗೆ ಅದನ್ನು ನಾವೇಕೆ ಮಾಡಬಾರದು ಇದು ತಮ್ಮ ಬಯಕೆಯಾಗಿತ್ತು

ಗಂಗಾ ಸ್ವಚ್ದತಾ ಅಭಿಯಾನ ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಭವಿಷ್ಣದ ತಲೆಮಾರು ಸ್ವಚ್ದ ಗಂಗಾ ಅಭಿಯಾನವನ್ನು ಸ್ಲರಿಸಿಕೊಳ್ಳಲಿದೆ ಎಂದು ಹೇಳಿದರು

ವಿಶ್ವ ದಾಖಲೆಯ ಅರ್ಹತೆಯನ್ನು ಸಮಗೊಳಿಸಿದ ನಂತರ ಸೌರಭ್ ಹಾಗೂ ಮನು ಅಂತಿಮ ಹಂತ ಪ್ರವೇತಿಸಿದ್ದರು